ಮುಖ್ಯ ನ್ವಾಯಮೂರ್ತಿ ರಂಜನ್ ಗೋಗೊಯ್ ನೇತೃತ್ವದ ನ್ವಾಯಪೀಠ ಈ ಆದೇಶ ಹೊರಡಿಸಿದೆ

ಅಲ್ಲದೆ ವಿಧಾನಸಭಾಧಕ್ಷರ ತೀರ್ಮ ನ್ಯಾಯಾಂಗ ವ್ಯಾಪ್ತಿಯಿಂದ ಹೊರತಾಗಿಲ್ಲ ಎಂದು ಹೇಳದರು ಕರ್ನಾಟಕ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಪರ ವಾದ ಮಂಡಿಸಿದ ವಕೀಲ ರಾಜೀವ್ ಧವನ್ ಬಂಡಾಯ ಶಾಸಕರಲ್ಲಿ ಒಬ್ಬರು ವಂಚನೆ ಪ್ರಕರಣವೊಂದರಲ್ಲಿ ಶಾಮೀಲಾಗಿರುವ ಆರೋಪ ಎದುರಿಸುತ್ತಿದ್ದು ಈ ಆರೋಪ ಸರ್ಕಾರದ ವಿರುದ್ದವಾದುದಾಗಿದೆ ಎಂದು ತಿಳಿಸಿದರು ವಿಧಾನಸಭಾಧ್ಯಕ್ಷ ರಮೇಶ್ ಕುಮಾರ್ ಪರ ವಾದ ಮಂಡಿಸಿದ ವಕೀಲ ಅಭಿಷೇಕ್ ಮನು ಸಿಂಫ್ಟಿ

ವಿಚಾರಣೆ ಸಂದರ್ಭದಲ್ಲಿ ವಿಧಾನಸಭಾಧ್ವಕ್ಷ ಪರ ವಕೀಲರನ್ನು ಪ್ರಕ್ನಿಸಿದ ನ್ವಾಯಪೀಠ ಸರ್ವೋಚ್ದ ನ್ಯಾಯಾಲಯದ ಆದೇಶವನ್ನು ಪ್ರತ್ನಿಸುವ ಅಧಿಕಾರ ಸ್ವೀಕರ್ಗೆ ಇದೆಯೇ ಎಂದು ಕೇಳಿತು ಇದಕ್ಕೆ ಉತ್ತರಿಸಿದ ವಕೀಲರು ಬಂಡಾಯ ಶಾಸಕರ ವಿರುದ್ದದ ಅನರ್ಹತೆ ಅರ್ಜಿಯ ಮೇಲೆ ತೀರ್ಮ ನೀಡುವ ಸಂವಿಧಾನದತ್ತ ಬಾಧ್ಯತೆಯನ್ನು ಸ್ಪೀಕರ್ ಹೊಂದಿದ್ದಾರೆ ಎಂದು ತಿಳಿಸಿದರು

ಬಂಡಾಯ ಶಾಸಕರ ರಾಜೀನಾಮೆ ಒಂದು ರೀತಿ ಪಕ್ಷಾಂತರ ಕ್ರಿಯೆಯಾಗಿದ್ದು ಪ್ರಕರಣದಲ್ಲಿ ಮಧ್ಯಪ್ರವೇತಿಸಲು ಅವಕಾಶ ನೀಡಬೇಕೆಂದು ಮುಖ್ಜನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ನ್ಯಾಯಪೀಠದ ಮುಂದೆ ಯುವ ಕಾಂಗ್ರೆಸ್ ನಾಯಕನ ಪರ ವಕೀಲ ಅನಿಲ್ ಚಾಕೋ ಜೋಸೆಫ್ ವಾದ ಮಂಡಿಸಿದರು

ಬಂಡಾಯ ಶಾಸಕರ ರಾಜೀನಾಮೆ ಪಕ್ಷಾಂತರಕ್ಕೆ ಸರಿಸಮವಾಗಿದೆ ಅಲ್ಲದೆ ಈ ಶಾಸಕರಿಗೆ ಭಾರೀ ಹಣದ ಅಮಿಷ ಒಡ್ಡಲಾಗಿದೆ ಎಂದು ವಕೀಲರು ಅರ್ಜೆಯಲ್ಲಿ ವಾದಿಸಿದ್ದಾರೆ

ಕುಮಾರಸ್ವಾಮಿ ವಿಧಾನಸಭೆಯಲ್ಲಿಂದು ತಿಳಿಸಿದರು ಸಂತಾಪ ಸೂಚನೆ ವೇಳೆ ವಿಷಯ ಪ್ರಸ್ತಾಪಿಸಿದ ಅವರು ಸದನದ ಬೆಂಬಲ ಇರುವವರೆಗೆ ಈ ಸ್ಥಾನದಲ್ಲಿ ಇರಲು ಸಾಧ್ಯ ಅನಿವಾರ್ಯವಾಗಿ ತಾವು ಈ ಮಾತುಗಳನ್ನು ಹೇಳುತ್ತಿದ್ದು ವಿಶ್ವಾಸಮತ ಯಾಚನೆಗೆ ನಿರ್ಧರಿಸಿದ್ದೇನೆ ಎಂದು ತಿಳಿಸಿದರು

ರೇವಣ್ಣ ತಿಳಿಸಿದ್ದಾರೆ ಮೈಸೂರಿನಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ವಿಧಾನಮಂಡಲ ಅಧಿವೇಶನ ಸುಸೂತವಾಗಿ ನಡೆಯಲಿದೆ ಎಂದು ಹೇಳಿದರು ಬಿಜೆಪಿ ಜೊತೆ ಅಧಿಕಾರ ಹಂಚಿಕೊಳ್ಳುವ ಬೆಳವಣಿಗೆ ಸದ್ದಕ್ಕಿಲ್ಲ ಪ್ರವಾಸೋದ್ಯಮ ಸಚಿವ ಸಾ

ಮಹೇಶ್ ಆ ಪಕ್ಷದ ನಾಯಕರನ್ನು ಭೇಟಿ ಮಾಡಿರುವ ವಿಚಾರ ತಮಗೆ ತಿಳಿದಿಲ್ಲ ಎಂದು ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ರೇವಣ್ಣ ಉತ್ತರಿಸಿದರು

ವೆಂಕಯ್ನಾಯ್ದು ಎರಡು ದಿನಗಳ ಭೇಟಿಗೆ ಇಂದು ಮೈಸೂರಿಗೆ ಆಗಮಿಸಲಿದ್ದಾರೆ ಉಪ ರಾಷ್ಟಪತಿ ಅವರು ವಿಶೇಷ ವಿಮಾನದ ಮೂಲಕ ಇಂದು ಸಂಜೆ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದು ನಾಳೆ ನಡೆಯಲಿರುವ ಭಾರತೀಯ ಭಾಷಾ ಸಂಸ್ಥೆಯ ಸ್ವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಪಾಟೀಲ್ ತಿಳಿಸಿದ್ದಾರೆ